ಕುರಿತು ಚರ್ಚಿಸಲು ಪ್ರಧಾನಮಂತ್ರಿ ನರೇಂದ್ರ ಮೋದಿ ನೇತೃತ್ವದಲ್ಲಿಂದು ಸರ್ವಪಕ್ಷಗಳ ಸಭೆ

ನಾಳಿ ಸರ್ಕಾರ ಮತ್ತು ರೈತ ಪ್ರತಿನಿಧಿಗಳ ನಡುವೆ ಮತ್ತೊಂದು ಸುತ್ತಿನ ಮಾತುಕತೆ ಭಾರತೀಯ ರಿಸರ್ವ್ ಬ್ಯಾಂಕ್ನಿಂದ ಇಂದು ವಿತ್ತೀಯ ನೀತಿಯ ಪರಿಷ್ಕ ತ ದರ ಪ್ರಕಟ

ವರ್ಚುವಲ್ ಮೂಲಕ ನಡೆಯುವ ಈ ಸಭೆಗೆ ಸಂಸತ್ತಿನ ಉಭಯ ಸದನಗಳ ನಾಯಕರಿಗೆ ಆಹ್ಲಾನ ನೀಡಲಾಗಿದೆ ಎಂದು ಸರ್ಕಾರ ಹೇಳಿದೆ ಕೇಂದ್ರ ಸಚಿವರಾದ ಅಮಿತ್ ಶಾ ರಾಜನಾಥ್ ಸಿಂಗ್ ಮತ್ತು ಡಾ ಹರ್ಷವರ್ಧನ್ ಸಭೆಯಲ್ಲಿ ಪಾಲ್ಗೊಳ್ಳಲಿದ್ದಾರೆ ಭಾರತದ ಕೋವಿಡ್ ಲಸಿಕೆ ಅಭಿವೃದ್ದಿ ಕೇಂದ್ರಗಳಿಗೆ ಪ್ರಧಾನಿ ಭೇಟಿ ನೀಡಿದ ನಂತರ ಈ ಸಭೆ ನಡೆಯುತ್ತಿದೆ

ಸ್ವೀಡನ್ ಈಗಾಗಲೇ ವಿಶ್ವದ ಔಷಾಧಾಲಯವಾಗಿ ಭಾರತದ ಪಾತ್ರವನ್ನು ಒಪ್ಪಿಕೊಂಡಿದೆ ಲಕ್ಸೆಂಬರ್ಗ್ ಮೂಲದ ಬಿ ಸಿಸ್ವಿಮ್ಸ್ ಪೋರ್ಟಬಲ್ ಲಸಿಕೆ ಶೈತ್ಯೀಕರಣ ಸಾಧನಗಳನ್ನು ತಯಾರಿಸಲು ಭಾರತದೊಂದಿಗೆ ಸಹಭಾಗಿತ್ವ ಹೊಂದಿದ್ದು ಇದು ಲಸಿಕೆ ವಿತರಣೆಯ ಸಮಸ್ಯೆಯನ್ನು ಬಗೆಹರಿಸಲಿದೆ

ಸಭೆಯಲ್ಲಿ ಕೇಂದ್ರ ಸಚಿವರಾದ ನರೇಂದ್ರಸಿಂಗ್ ತೋಮರ್ ಹಾಗೂ ಪಿಯೂಷ್ ಗೋಯಲ್ ವಾಣಿಜ್ಯ ಖಾತೆ ರಾಜ್ಯ ಸಚಿವ ಸೋಮ್ ಪ್ರಕಾಶ್ ಸರ್ಕಾರದ ಪರವಾಗಿ ಮಾತುಕತೆಯಲ್ಲಿ ಪಾಲ್ಗೊಂಡಿದ್ದರು ಸೌಹಾರ್ದಯುತವಾಗಿ ನಡೆದ ಸಭೆಯಲ್ಲಿ ರೈತ ಪ್ರತಿನಿಧಿಗಳು ತಮ್ಮ ಬೇಡಿಕೆಗಳನ್ನು ಮಂಡಿಸಿದರು ಇದಕ್ಕೆ ಸರ್ಕಾರ ಸಕಾರಾತ್ಮಕವಾಗಿ ಸ್ಪಂದಿಸಿದ್ದು ನಾಳಿನ ಸಭೆಯಲ್ಲಿ ಭಾಗವಹಿಸಲು ರೈತ ಸಂಘಟನೆಗಳು ಒಪ್ಪಿಕೊಂಡಿವೆ ಸಭೆ ಆರಂಭದಲ್ಲಿ ಮಾತನಾಡಿದ ಕ್ವಡಿ ಸಚಿವ ನರೇಂದ್ರ ಸಿಂಗ್ ತೋಮರ್ ರೈತರ ಕಲ್ನಾಣಕ್ನಾಗಿ ಸರ್ಕಾರದ ಬದ್ದತೆಯನ್ನು ಪುನರುಚ್ಚರಿಸಿದರು ಬಹುದಿನಗಳಿಂದ ನನೆಗುದಿಗೆ ಬಿದ್ದಿದ್ದ ಈ ಕಾಯ್ದೆಗಳನ್ನು ಪ್ರಧಾನಮಂತ್ರಿ ನರೇಂದ್ರ ಮೋದಿ ನೇತೃತ್ವದ ಸರ್ಕಾರ ಜಾರಿಗೆ ತಂದಿದ್ದು ರೈತರು ಪ್ರತಿಭಟನೆಗೆ ಅಂಟಿಕೊಳ್ಳಬಾರದು ಎಂದು ಅವರು ಮನವಿ ಮಾಡಿದರು ಎಂಎಸ್ಪಿ ಮುಂದುವರೆಯಲಿದೆ ಅದನ್ನು ತೆಗೆದುಹಾಕಲಾಗುತ್ತದೆ ಎಂದು ರೈತರು ಭಯಪದಬಾರದು ಎಂದು ಕೃಷಿ ಒಕ್ಕೂ ಟಗಳಿಗೆ ಸಚಿವರು ಭರವಸೆ ನೀಡಿದರು ಹೊಸದಾಗಿ ತಂದಿರುವ ಮೂರು ಕೃಷಿ ಕಾನೂನುಗಳ ಸಾಂವಿಧಾನಿಕ ಸಿಂಧುತ್ವವನ್ನು ರೈತ ಸಂಘಗಳ ಪ್ರತಿನಿಧಿಗಳು ಪ್ರಶ್ನಿಸಿದರು ಇದಕ್ಕೆ ಕೇಂದ್ರ ಸರ್ಕಾರ ಸಕಾರಾತ್ಮಕ ವಿವರಣೆ ನೀಡಿತು

ವರ್ತಮಾನವೇ ಭವಿಷ್ಯ ಈ ವರ್ಷದ ಶೃಂಗಸಭೆಯ ಘೋಷವಾಖ್ಯವಾಗಿದೆ ಶೃಂಗಸಭೆಯು ಜಾಗತಿಕ ಆರ್ಥಿಕತೆ ತಂತ್ರಜ್ಞಾನ ನಾವೀನ್ಯತೆ ಆರೋಗ್ಯ ಮತ್ತು ಸಾರ್ವತ್ರಿಕ ಶಿಕ್ಷಣದ ವಿಷಯಗಳ ಮೇಲೆ ಕೇಂದ್ರೀಕರಿಸಲಿದೆ

ಶ್ಬಂಗಸಭೆಗೆ ಕ್ಷೆಗಾರಿಕೆ ಶಿಕ್ಷಣ ಕ್ಷೇತ್ರ ಮತ್ತು ಸರ್ಕಾರ ಸೇರಿದಂತೆ ವಿವಿಧ ಕ್ಷೇತ್ರಗಳ ಪ್ರತಿನಿಧಿಗಳನ್ನು ಆಹ್ವಾನಿಸಲಾಗುತ್ತದೆ ಬುರೇವಿ ಚಂಡಮಾರುತದ ತೀವ್ರತೆ ಕಳೆದ ರಾತ್ರಿ ದುರ್ಬಲಗೊಂಡಿದ್ದು ದಕ್ಷಿಣ ತಮಿಳುನಾಡಿನ ಕರಾವಳಿಯನ್ನು ಹಾದು ಹೋಗಿದೆ ಹೀಗಾಗಿ ರಾಮನಾಥಪುರಂ ಮತ್ತು ತೂತುಕೂಡಿ ನಡುವೆ ಅಪ್ಪ ಳಿಸುವ ಸಾಧ್ಯತೆ ಇದೆ ಎಂದು ಹವಾಮಾನ ಇಲಾಖೆ ತಿಳಿಸಿದೆ ಇದರ ಪರಿಣಾಮ ದಕ್ಷಿಣ ಜಿಲ್ಲೆಗಳ ಹಲವು ಪ್ರದೇಶಗಳು ಮತ್ತು ರಾಜ್ಯದ ಇತರ ಭಾಗಗಳಲ್ಲಿ ಮಳೆಯಾಗುವ ಸಾಧ್ಯತೆ ಇದೆ ಭಾರಿ ಮಳೆಯಾಗುವ ನಿರೀಕ್ಷೆಯಲ್ಲಿ ರಾಮನಾಥಪುರಂ ತಿರುನೆಲ್ವೆಲಿ ತೆಂಕಾಸಿ ತೂತುಕುದಿ ಕನ್ನಾಕುಮಾರಿ ಮತ್ತು ವಿರುಧುನಗರ್ ಸೇರಿದಂತೆ ಆರು ಜಿಲ್ಲೆಗಳಲ್ಲಿ ತಮಿಳುನಾಡು ಸರ್ಕಾರ ಇಂದು ರಜೆ ಘೋಷಿಸಿದೆ ಮುಂಜಾಗ್ರತ ಕ್ರಮವಾಗಿ ತೂತುಕೂದಿ ವಿಮಾನ ನಿಲ್ಲಾಣವನ್ನು ಒಂದು ದಿನದ ಮಟ್ಟಿಗೆ ಮುಚ್ಚಲಾಗಿದೆ ಚಂಡಮಾರುತದ ವೇಗ ಕಡಿಮೆಯಾಗಿರುವ ಕಾರಣ ಹೆಚ್ಚಿನ ಪ್ರಮಾಣದಲ್ಲಿ ಅಸ್ತಿ ಹಾನಿಯಾಗಿರುವ ಬಗ್ಗೆ ವರದಿಯಾಗಿಲ್ಲ

ಇಂದು ಬೆಳಗ್ಗೆ ಅದನ್ನು ಪ್ರಕಟಿಸಲಿದೆ ಖಃಖ ಹಣಕಾಸು ನೀತಿ ಆಯೋಗ ಭಾರತದ ಪ್ರಮುಖ ನೀತಿ ದರಗಳನ್ನು ನಿಗದಿ ಪಡಿಸುತ್ತದೆ ಬುಧವಾರದಿಂದ ಮೂರು ದಿನಗಳಕಾಲ ಈ ಸಂಬಂಧ ಸಭೆ ನಡೆದಿದ್ದು ಹೊಸ ಪರಿಷ್ಕ ತ ದರ ಪ್ರಕಟಗೊಳ್ಳಲಿದೆ ಇಂದಿನ ಪರಿಷ್ಪ ತ ನೀತಿಯಲ್ಲಿ ಆರ್ಬಿಐ ತನ್ನ ಯಥಾಸ್ಥಿತಿ ಕಾಯ್ದುಕೊಳ್ಳಬಹುದು ಎಂದು ನಿರೀಕ್ಷಿಸಲಾಗುತ್ತಿದ್ದು ಈ ಹಣಕಾಸು ನೀತಿ ಹಣದುಬ್ಬರ ಹಾಗೂ ಅಭಿವೃದ್ದಿಯ ಪ್ರಮುಖ ಅಂಶಗಳನ್ನು ಹೊಂದಿರುತ್ತದೆ

ಕೋವಿಡ್ ವಿರುದ್ದದ ಹೋರಾಟದಲ್ಲಿ ಭಾರತ ಮಹತ್ವದ ಮೈಲಿಗಲ್ಲು ದಾಟಿದೆ

ಮಹಾರಾಷ್ಟ್ರ

ಪಶ್ಚಿಮ ಬಂಗಾಳ ಹರಿಯಾಣ ರಾಜಸ್ತಾನ ಮತ್ತು ಇತರೆ ರಾಜ್ಯಗಳಿಂದಲೇ ವರದಿಯಾಗಿವೆ ಎಂದು ಆರೋಗ್ಯ ಸಚಿವಾಲಯ ತಿಳಿಸಿದೆ

ದೆಹಲಿಯಲ್ಲಿ ನಿನ್ನೆ ಸುದ್ದಿಗಾರರೊಂದಿಗೆ ವರ್ಚುವಲ್ ವೇದಿಕೆಯಲ್ಲಿ ಮಾತನಾಡಿದ ಅವರು

ಪರಿತೇವಾದಿ ಗ್ರಾಮದ ರಂಜಿತ್ ಸಿಂಹ ಡಿಸಾಳಿ ಈ ಪ್ರಶಸ್ತಿಗೆ ಭಾಜನರಾದ ಶಿಕ್ಷಕ

ಅಮೆರಿಕ ಅಧ್ಯಕ್ಷ ಡೊನಾಲ್ಡ್ ಟ್ರಂಪ್ ಆಡಳಿತವು ಚೈನಾ ಸರ್ಕಾರದ ಸಿಸಿಪಿ ಪಕ್ಷದ ಸದಸ್ಯರು ಹಾಗೂ ಅವರ ಕುಟುಂಬದವರಿಗೆ ಅಮೆರಿಕಕ್ನೆ ತೆರಳಲು ಕೆಲವು ನಿರ್ಬಂಧ ವಿಧಿಸಿ ಹೊಸ ನೀತಿ ಜಾರಿಗೆ ತಂದಿದೆ ಹೊಸ ಕಾನೂನಿನಡಿಯಲ್ಲಿ ಈ ನೀತಿ ತಕ್ಷಣವೇ ಜಾರಿಗೆ ಬರಲಿದೆ ಎಂದು ಅಲ್ಲಿನ ವಕ್ತಾರರು ತಿಳಿಸಿದ್ದಾರೆ